ಪರ್ಷವರ್ಧನ್ ಸಂವಾದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ವಿದ್ಗಾರ್ಥಿ ಹಾಗೂ ಶಿಕ್ಷಕರೊಂದಿಗೆ ಪರೀಕ್ಷಾ ಪೆ ಚರ್ಚಾ ಸಂವಾದ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆಯ ಮತದಾನ ಇಂದು ಯಶಸ್ಥಿಯಾಗಿ ಮುಕ್ತಾಯವಾಯಿತು

ತಮಿಳುನಾಡಿನ ಕನ್ನಾಕುಮಾರಿ ಲೋಕಸಭಾ ಕ್ಷೇತ್ರ ಹಾಗೂ ಕೇರಳದ ಮಲಪುರಂ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಸಹ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಆಯೋಗದ ಮೂಲಗಳು ತಿಳಿಸಿವೆ ವಿದ್ಯುನ್ನಾನ ಮತಯಂತ್ರ ಇವಿಎಂ ಜೊತೆಗೆ ಅತ್ತಾಧುನಿಕ ವಿವಿಪ್ಟಾಟ್ ಬಳಕೆ ಮಾಡಿಕೊಳ್ಳಲಾಗಿದೆ

ಪ್ರತಿ ಮತಗಟ್ಟೆಯಲ್ಲಿ ಕುಡಿಯುವ ನೀರು ಶೌಜಾಲಯ ಕಾಯುವಿಕೆಗೆ ಸ್ವಳಾವಕಾಶ ಸೇರಿದಂತೆ ಕನಿಷ್ಠ ಸೌಲಭ್ದಗಳನ್ನು ಖಾತರಿಪಡಿಸಲಾಗಿತ್ತು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಐಎಂಎ ಸಂಸ್ಥೆ ಪತ್ರ ಬರೆದು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹೆಚ್ಚು ಜನರು ಸೇರುವ ಕಡೆ ಸಾರ್ವಜನಿಕರು ಕಡ್ಡಾಯವಾಗಿ ಲಸಿಕೆ ವಾಕಿಸಿಕೊಂಡಿರುವ ಪ್ರಮಾಣಪತ್ರವನ್ನು ದೃಢಪಡಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದೆ

ಖಾಸಗಿ ವೈದ್ದರು ಆಸ್ತ್ರಗಳಲ್ಲಿ ಲಸಿಕೆ ಪಾಕುವ ಪ್ರಕ್ರಿಯೆಗೆ ಇನ್ನಷ್ಟು ಒತ್ತು ನೀಡುವುದು ಪ್ರಸ್ತುತ ದಿನಗಳಲ್ಲಿ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಮುಖ ನಿಯಮವಾಗಿದ್ದು

ದೇಶಾದ್ದಂತ ಕೋವಿಡ್ ಸಾಂಕಾಮಿಕ ಸೋಂಕು ಉಲ್ಲಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸೇವೆಯಲ್ಲಿರುವ ಎಲ್ಲ ಸಿಬ್ಬಂದಿ ಕಡ್ಡಾಯವಾಗಿ ಲಸಿಕೆ ಪಾಕಿಸಿಕೊಂಡು ಮಾರ್ಗಸೂಚಿಯನ್ನು ಅನುಸರಿಸಬೇಕು ಎಂದು ನಿರ್ದೇಶಿಸಿದೆ ಕೇಂದ್ರ ಸರ್ಕಾರ ತನ್ನ ಸಿಬ್ಬಂದಿಯ ಮೇಲೆ ನಿಗಾ ಇಡಲಿದೆ ಎಂದು ತಿಳಿಸಿದ್ದು ಸಾಮಾಜಿಕ ಅಂತರ ಮಾಸ್ಕ್ ಬಳಕೆ ಹಾಗೂ ಶುಜಿತ್ವ ಕಾಪಾಡಬೇಕೆಂದು ಆದೇಶದಲ್ಲಿ ತಿಳಿಸಿದೆ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ರಾಜ್ಯಗಳೊಂದಿಗೆ ಇಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸಮಾಲೋಜನೆ ನಡೆಸಿದರು ಕರ್ನಾಟಕ ಸೇರಿದಂತೆ ಸೋಂಕು ಪ್ರಕರಣಗಳು ಹೆಚ್ಚಿರುವ ರಾಜ್ಯಗಳಲ್ಲಿ ಅಗತ್ತ ಮುನ್ನೆಜ್ವರಿಕೆ ಕೈಗೊಳ್ಳುವಂತೆ ಕೇಂದ್ರ ಸೂಚಿಸಿದೆ ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾನುವಾರ ಉನ್ನತ ಮಟ್ಟದ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದ್ದರು ಇದರ ಮುಂದುವರೆದ ಭಾಗವಾಗಿ ಅವರು ಕೊರೊನಾ ಸೋಂಕು ಪೆಚ್ಚಳವಾಗುತ್ತಿರುವ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಪರಿಶ್ಠಿತಿಯ ಅವಲೋಕನ ನಡೆಸಿದು

ದೇಶದಲ್ಲಿ ಕೋವಿಡ್ ಲಸಿಕೆ ಅಭಿಯಾನ ಇಂದು ಮಹತ್ವದ ಮೈಲುಗಲ್ಲು ದಾಟದೆ

ಮಹಾರಾಷ್ಟ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೆದಿರುವ ಹೊಸ ಆವ್ಯಕ್ತಿಯ ಎಕ್ಸಾಮ್ ವಾರಿಯರ್ಸ್ ಮುತ್ತಕದಲ್ಲಿ ಪಲವು ಆಸಕ್ತಿದಾಯಕ ಪ್ರಕ್ನೆಗಳು ವಿಷಯಗಳು ಸ್ತರಣೀಯ ಚರ್ಚೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಈ ಹೊಸ ಆವ್ವಿ ವಿದ್ವಾರ್ಥಿಗಳ ಕಲಿಕೆಗೆ ಪೂರಕವಾಗಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಕೃಷಿ ಕಾನೂನುಗಳು ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ಕಾರ್ಮಿಕ ಕಾನೂನುಗಳ ಕುರಿತು ಸತ್ತಕ್ಕೆ ದೂರವಾದ ಪ್ರಜಾರ ನಡೆಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ

ಸುಳ್ಳು ಪ್ರಜಾರದಲ್ಲಿ ತೊಡಗಿರುವವರು ಕೆಲವೊಮ್ಮ ಪೌರಕ್ವ ಕಸಿದುಕೊಳ್ಳಲಾಗುತ್ತದೆ ಎಂದು ಹೇಳಿದರೆ ಕೆಲವೊಮ್ಮೆ ರೈತರ ಜಮೀನು ಕಸಿದುಕೊಳ್ಳಲಾಗುತ್ತಿದೆ ಎಂದು ವದಂತಿ ಹಜ್ಜಿಸುತ್ತಿದ್ದಾರೆ ಇದು ಸತ್ಕಕ್ಕೆ ದೂರವಾದದ್ದು ರೈತರ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಸಮರ್ಥನೆ ಮಾಡಿಕೊಂಡರು ಬಿಜೆಪಿ ಕಾರ್ಯಕರ್ತರು ಜನರ ಬಳಗೆ ಹೋಗಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಹಿತಿ ನೀಡಿ ಜಾಗೃತಗೊಳಿಸಬೇಕು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದರು

ಪ್ರಜಾಪ್ರಭುತ್ವದಲ್ಲಿ ಮತದಾರರು ಪ್ರಭುಗಳಾಗಿ ತಮ್ಮ ಪಕ್ಕುಗಳನ್ನು ಸಮರ್ಪಕವಾಗಿ ನಿಭಾಯಿಸಿದಲ್ಲಿ ಸುಕ್ವರ ಬೆಳವಣಿಗೆಗೆ ಪೂರಕವಾದ ಸರ್ಕಾರ ಅಕ್ತಿಕ್ಷಕ್ಕೆ ಬರಲು ಸಹಾಯವಾಗುತ್ತದೆ ವಿದ್ಯುನ್ನಾನ ಮತಯಂತ್ರಗಳ ಬಗ್ಗೆ ರಾಜಕೀಯ ಪಕ್ಷಗಳು ತಮ್ಮ ಆನುಕೂಲಕ್ಷೆ ತಕ್ಕಂತೆ ವ್ವಾಖ್ವಾನಿಸುತ್ತಿವೆ ವಿದ್ದುನ್ನಾನ ಮತಯಂತ್ರ ಸಮರ್ಪಕವಾಗಿದ್ದು ನ್ವಾಯಸಮ್ಮತವಾಗಿ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿದೆ ಎಂದು ಪ್ರಧಾನ ಮಂತ್ರಿ ಅವರು ಪ್ರತಿಪಾದಿಸಿದರು

ರಮಣ ಅವರನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ನೇಮಿಸಿದ್ದಾರೆ ಹಾಲಿ ಮುಖ್ಯನ್ಕಾಯಮೂರ್ತಿ ಎಸ್ ಎ ಬೋಬ್ಡೆ ಅವರ ಸಲಹೆಯನ್ನು ಅಂಗೀಕರಿಸಿ ರಾಷ್ಟಪತಿ ಅವರು ಈ ನೇಮಕ ಮಾಡಿದ್ದಾರೆ